ಈದ್ ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ಜಗತ್ತು ಮಾನವೀಯತೆಯ ಪಥದಲ್ಲಿ ಮುನ್ನಡೆಯುವಂತಾಗಲಿ ರಾಷ್ಟಪಕಿ ರಾಮನಾಥ್ ಕೋಎಂದ್

ಇಂಗ್ಲಿಷ್ ದೈನಿಕಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇತ್ತೀಚೆಗೆ ಕೈಗೊಂಡ ತ್ರಮಗಳ ಫಲವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಗಮನಾರ್ಷ ಸುಧಾರಣೆಯಾಗುತ್ತಿದೆ

ಈ ಅಂಕಿಅಂಶಗಳು ಭಾರತದ ಬಗ್ಗೆ ಜಾಗತಿಕವಾಗಿ ಇರುವ ಅಭಿಪ್ರಾಯಗಳನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳಿದ್ದಾರೆ

ಬದಲಿಗೆ ನಮ್ಮ ಸಂಕಲ್ಲ ನಡವಳೆ ಮತ್ತು ವ್ಯವಸ್ಥೆಗಳನ್ನು ಮತ್ತಪ್ಪು ಬಲಪಡಿಸಬೇಕು ಸೋಂಕು ನಿಯಂತ್ರಣ ಕ್ರಮಗಳನ್ನು ಪರಿಪಾಲಿಸಲು ಎಲ್ಲರೂ ಆದ್ದತೆ ನೀಡಬೇಕು ಕೋವಿಡ್ ಸಂಕಷ್ಟ ಪರಿಶ್ಶಿತಿಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಪೆಚ್ಚು ನಿರ್ಬಂಧಗಳನ್ನು ಪೇರಲಿಲ್ಲ ಪಲವಾರು ತಿಂಗಳುಗಳ ಆಡಚಣೆಗಳ ಪೊರತಾಗಿಯೂ ಈ ವಲಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದರ ಫಲಿತಾಂಶವನ್ನು ನಾವು ಇದೀಗ ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ತಂದಿರುವ ಸುಧಾರಣೆಗಳು ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಶಕ್ತಿಗಳನ್ನು ನಂಬುವ ನವಭಾರತವಾಗಿದ್ದು

ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವು ಕೇವಲ ಜಿಎಸ್ಟಗೆ ಸೀಮಿತವಾಗಿಲ್ಲ ಎಂಬುದನ್ನು ನೆನಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸಾಂಕ್ರಾಮಿಕ ಮತ್ತು ಒಟ್ಟು ತೆರಿಗೆ ಆದಾಯದ ಕುಸಿತದ ಪೊರತಾಗಿಯೂ ನಾವು ರಾಜ್ಯಗಳಿಗೆ ಆರ್ಥಿಕ ಸಂಪನ್ಮೂಲ ಒದಗಿಸಿದ್ದೇವೆ

ಎರಡನೇ ವಿಶ್ವ ಸಮರದ ನಂತರ ಹೊಸ ವಿಶ್ವ ಕ್ರಮಾಂಕವು ಹೇಗೆ ರೂಪುಗೊಂಡಿತು ಎಂದು ನಾವು ನೋಡಿದ್ದೇವೆ

ಈ ಬಾರಿ ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಉತ್ಪಾದನೆ ಮತ್ತು ಸಂಯೋಜನೆಯ ಬಸ್ಸನ್ನು ಭಾರತವು ಓಡಿಸಲಿದೆ ಪ್ರಜಾಪ್ರಭುತ್ವ ಜನಸಂಖ್ಕೆ ಮತ್ತು ಬೇಡಿಕೆಯ ರೂಪದಲ್ಲಿ ನಮಗೆ ನಿರ್ದಿಷ್ಟ ಅನುಕೂಲಗಳವೆ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಭಾರತವು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆತ್ಮಿರ್ಭರವಾದಾಗ ಆದರಿಂದ ಯಾವಾಗಲೂ ಜಗತ್ತಿಗೆ ಸಹಾಯವಾಗುತ್ತದೆ ಭಾರತದ ನೀತಿ ಮತ್ತು ಮನೋಭಾವವನ್ನು ಅರ್ಥಮಾಡಿಕೊಳ್ಳದವರಿಗೆ ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲಾಗುವುದಿಲ್ಲ ತಜ್ಞರ ನಡುವಿನ ಗೊಂದಲವು ನಮ್ಮ ಕಾರ್ಯವಿಧಾನದಲ್ಲಿನ ಎರೋಧಾಭ್ಯಾಸವಲ್ಲ ಎಂದು ನರೇಂದ್ರಮೋದಿ ಅವರು ಸಂದರ್ಶನದಲ್ಲಿ ತಮ್ಮ ಅಭಿಪ್ರಾಯ ಪಂಚಿಕೊಂಡಿದ್ದಾರೆ

ಅಖಿಲ ಭಾರತ ಮಟ್ಟದಲ್ಲಿ ಎಲ್ಪಿಜಿ ಬುಕ್ಕಿಂಗ್ ನ್ನು ಒಂದೇ ಸಂಖ್ಯೆಯಲ್ಲಿ ಎಸ್ಎಂಎಸ್ ಮತ್ತು ಐಎಆರ್ಎಸ್ ಮೂಲಕ ಮಾಡಬಹುದಾಗಿದ್ದು ಇದು ಇಂಡೇನ್ ಎಲ್ ಪಿ ಜಿ

ಇದರಿಂದಾಗಿ ಗ್ರಾಪಕರು ಒಂದು ದೂರಸಂಪರ್ಕ ವೃತ್ತದಿಂದ ಮತ್ತೊಂದು ಭಾಗ ಅಂದರೆ ಯಾವುದೇ ರಾಜ್ಯಕ್ಕೆ ಪೋದರೂ ಅವರ ಇಂಡೇನ್ ಮರುಪೂರಣ ಸಿಲಿಂಡರ್ ಬುಕಿಂಗ್ ಸಂಖ್ಯೆ ಒಂದೇ ಆಗಿರುತ್ತದೆ

ಪ್ರವಾದಿ ಮೊಪಮ್ದರ ಜನ್ಮದಿನದ ಅಂಗವಾಗಿ ಆಚರಿಸುವ ಈ ಪ್ಪುದ ಸಂದರ್ಭದಲ್ಲಿ ಪ್ರೀತಿ ಪ್ರಾತೃತ್ವ ಸಂದೇಶ ಎಲ್ಲರನ್ನೂ ಪ್ರಭಾವಿಸಲಿ ಜಗತ್ತು ಮಾನವೀಯತೆಯ ಮಾರ್ಗದಲ್ಲಿ ಮುನ್ನಡೆಯುವಂತಾಗಲಿ ಎಂದು ಶುಭ ಕೋರಿದ್ದಾರೆ ಸೌಪಾರ್ದತೆ ಮತ್ತು ಸಮಾನತೆಯ ಆಧಾರದ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕೆಂಬುದು ಪ್ರವಾದಿ ಮೊಪಮ್ದರ ಆಶಯವಾಗಿತ್ತು ಈ ಓನ್ನೆಲೆಯಲ್ಲಿ ತಾಂತಿ ಮತ್ತು ಸೌಪಾರ್ದ ನಿರ್ಮಾಣ ಮಾಡಲು ಪ್ರತಿಯೊಬ್ಬರು ಕೈಜೋಡಿಸಬೇಕು

ವೆಂಕಯ್ಯನಾಯ್ದು ತಮ್ಮ ಸಂದೇಶದಲ್ಲಿ ಪ್ರವಾದಿ ಮೊಪಮ್ಮದರು ಜಾಗತಿಕ ಭ್ರಾಕೃತ್ತ ಪಥದಲ್ಲಿ ಮುನ್ನಡೆಯುವಂತೆ ಸಂದೇಶ ನೀಡಿದ್ದು ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ಕುಟುಂಬ ಸದಸ್ಕರು ಸ್ನೇಟಿತರು ಪ್ರಾರ್ಥನೆ ಸಲ್ಲಿಸಬೇಕು

ಕರ್ನಾಟಕದ ರಾಜ್ಯವಾಲ ಮಜೂಬಾಯಿ ವಾಲಾ ಈದ್ ಮಿಲಾದ್ ಉನ್ ನಟಿ ಶುಭಾಶಯ ಹೇಳಿದ್ದಾರೆ ಪ್ರವಾದಿ ಮೊಪಮ್ಮದರ ಜೀವನವು ಮಾನವ ಕುಲದ ಪ್ರೀತಿ ಸಹೋದರತ್ವ ಮತ್ತು ಮಾನವ ಕುಲದ ಸದ್ಗುಣಗಳ ಸ್ಫೂರ್ತಿದಾಯಕ ಕಥೆಯಾಗಿದೆ ನಾವು ನಮ್ಮ ಸಹವರ್ತಿಗಳೊಂದಿಗೆ ನಂಬಿಕೆ ಕಾಳಜ ಮತ್ತು ಅನುಭೂತಿಯಿಂದ ವರ್ತಿಸಿದಾಗ ಮಾತ್ರ ಪ್ರವಾದಿಯ ಧ್ವೇಯ ನೆರವೇರುತ್ತದೆ ಎಂದು ಹೇಳಿದ್ದಾರೆ

ಎವಿಧ ರಾಜಕೀಯ ಪಕ್ಷಗಳ ಪ್ರಮುಖರು ತಾರಾ ಪ್ರಚಾರಕರು ಸಮಾವೇಶ ಮತ್ತು ರೋಡ್ ಷೋಗಳಲ್ಲಿ ನಿರತರಾಗಿದ್ದಾರೆ ಬಿಜೆಪಿ ಓರಿಯ ನಾಯಕ ಪಾಗೂ ಕೇಂದ್ರ ಸಚಿವ ನಿತ್ಕಾನಂದ ರೈ ಮೋಹಿಹರಿ ಮತ್ತು ಮಧುಬನಿಯಲ್ಲಿ ಪ್ರಚಾರ ನಡೆಸಿದರು ಉಪಮುಖ್ಯಮಂತ್ರಿ ಸುತೀಲ್ ಕುಮಾರ್ ಮೋದಿ ಸೀತಾಮರಿಯಲ್ಲಿ ರೋಡ್ ಷೋ ನಡೆಸಿದರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮಾಂಜಿ ಸಿಕೆತಾ ಮತ್ತು ವಾಲ್ಮೀಕಿ ನಗರದಲ್ಲಿ ಪ್ರಚಾರ ಮಾಡಿದರು